ಕ್ಷೆಗಾರಿಕಾ ನೀತಿ ಪ್ರಕಟಿಸಲಿರುವ ಕೇಂದ್ರ ಸರ್ಕಾರ

ಇಂದು ಪೂರ್ಣ ಪ್ರಮಾಣದ ತಾಲೀಮು

ಬಾಕ್ಸಿಂಗ್ ಬಲ್ಲೇರಿಯಾದಲ್ಲಿ ನಡೆಯುತ್ತಿರುವ ಸ್ಕಾನ್ಡ್ನಾ ಸ್ಮಾರಕ ಟೂರ್ನಿಯಲ್ಲಿ ನಿಖತ್ ಹ ಜರೀನ್ ಮತ್ತು ಶಿವ ಥಾಪ ಕ್ವಾರ್ಟರ್ ಫೈನಲ್ಪ್ ಪ್ರವೇಶ

ಹೊಸದಾಗಿ ರೂಪುಗೊಂಡಿರುವ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ಮತ್ತು ನಗರ್ಹವೇಲಿ ಹಾಗೂ ದಿಯು ಮತ್ತು ದಮನ್ನ ರಾಜಧಾನಿಯಾಗಿ ದಮನ್ ಮುಂದುವರಿಯಲಿದೆ ಎಂದು ಜಾವಡೇಕರ್ ತಿಳಿಸಿದರು ದಾದ್ರಾ ಮತ್ತು ನಗರ್ಹವೇಲಿ ಹಾಗೂ ದಿಯು ಮತ್ತು ದಮನ್ನ ವಿಲೀನಗೊಳಿಸಿರುವ ಹಿನ್ನೆಲೆಯಲ್ಲಿ ಜಿಎಸ್ಟಿ ಮೌಲ್ಯವರ್ಧಿತ ತೆರಿಗೆ ಮತ್ತು ಅಬಕಾರಿ ಸುಂಕ ಸಂಬಂಧಿತ ಕಾಯ್ಸೆಗಳಿಗೆ ತಿದ್ದುಪಡಿ ಅವಧಿ ವಿಸ್ತರಣೆ ಮತ್ತು ಪುನರ್ ಪರಿಶೀಲನೆಗೂ ಸಂಪುಟ ಒಪ್ಸಿಗೆ ನೀಡಿದೆ

ರೈಲ್ವೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಯೋಜನೆಗಳ ಜಾರಿಯಲ್ಲಿ ವಿಳಂಬವಾಗಿದೆ ಸಭೆಯಲ್ಲಿ ಪ್ರಧಾನಿ ಅವರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು

ಆದರೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಂಜೆ ಮೂಡಿಬರಲಿದೆ

ಸ್ನಾತಂತ್ರಾ ನಂತರ ಹುತಾತ್ಮರಾದ ಯೋಧರ ಸ್ಮಾರಕವಾಗಿ ರಾಷ್ತ ರಾಜಧಾನಿಯಲ್ಲಿ ನಿರ್ಮಿಸಿರುವ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ಇದೇ ಮೊದಲ ಬಾರಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಗಣರಾಜ್ಯೋತ್ಪವ ಆಚರಿಸಲಾಗುವುದು ಮತ್ತು ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುವುದು ಇಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಯಲಿದೆ ಅದಕ್ಕಾಗಿ ಪರೇಡ್ ನಡೆಯಲಿರುವ ರಸ್ತೆಯಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಪೊಲೀಸರು ವ್ಯವಸ್ಥೆ ಕಲ್ಪಿ ಸಿದ್ದಾರೆ

ಅದು ಕೆಂಪು ಕೋಟೆ ಇಂಡಿಯಾ ಗೇಟ್ ಮೂಲಕ ಸಾಗಲಿದೆ

ಜಮ್ಮುವಿನಲ್ಲಿ ನಿನ್ನೆ ವ್ಯಾಪಾರ ಸಂಘಟನೆಗಳು ಹಾಗೂ ಸ್ಥಳಿಯ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದ ಬಳಿಕ ಕೇಂದ್ರ ಸಚಿವ ಸೋಮ್ಪ್ರಕಾಶ್ ಈ ವಿಷಯ ತಿಳಿಸಿದ್ದಾರೆ ಉದ್ಯಮದ ಪ್ರಗತಿಗೆ ಪೂರಕ ವಾತಾವರಣ ನಿರ್ಮಿಸಲಾಗುವುದು ಸ್ಥಳೀಯ ಉದ್ಯಮಿಗಳ ಪ್ರಗತಿಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ಭರವಸೆ ನೀಡಿದರು ಈ ಮಧ್ಯೆ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಶ್ರೀನಗರದಲ್ಲಿ ನಿನ್ನೆ ಸಂಪೂರ್ಣ ಮಹಿಳಾ ಸಿಬ್ಬ ಂದಿಯೇ ಕಾರ್ಯನಿರ್ವಹಿಸುವ ಅಂಚೆ ಕಚೇರಿಯನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾದಿ ಅವರು ಜಮ್ಮು ಕಾಶ್ಮೀರದ ಸಮಗ್ರ ಅಭಿವೃದ್ದಿಗೆ ಮತ್ತು ಯುವಜನರ ಏಳಿಗೆಗೆ ಕೇಂದ್ರ ಸರ್ಕಾರ ಕರಿಣ ಶ್ರಮ ವಹಿಸಿ ಕೆಲಸ ಮಾಡುತ್ತಿದೆ ದೇಶದ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹಿಳೆಯರೇ ಕಾರ್ಯನಿರ್ವಹಿಸುವ ಅಂಚೆ ಕಚೇರಿಗಳನ್ನು ಆರಂಭಿಸಿ ಆ ಮೂಲಕ ಅವರಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು

ನಡ್ಡಾ ಅವರು ಉತ್ತರಪ್ರದೇಶದ ಅಗ್ರಾದಲ್ಲಿಂದು ನಡೆಯಲಿರುವ ರ್್ಯಾಲಿಯಲ್ಲಿ ಪೌರತ್ವ ತಿದ್ದುಪದಿ ಕಾಯಿದೆ ಸಿಎಎ ಕುರಿತು ಗೊಂದಲಗಳನ್ನು ನಿವಾರಿಸುವ ಬಗ್ಗೆ ಭಾಷಣ ಮಾಡಲಿದ್ದಾರೆ ಸಿಎಎ ವಿಷಯ ಕುರಿತು ಬಿಜೆಪಿ ದೇಶಾದ್ಯಂತ ಕೈಗೊಂಡಿರುವ ಅಭಿಯಾನದ ಭಾಗವಾಗಿ ಈ ರ್ಯಾಲಿ ಆಯೋಜಿಸಲಾಗಿದೆ ಸಿಎಎ ಕುರಿತು ರಾಜ್ಯದಲ್ಲಿ ಪಕ್ಷದ ಕಾರ್ಯಕರ್ತರು ವ್ಯಾಪಕ ಜನಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಮತ್ತು ಪ್ರತಿಪಕ್ಷಗಳು ಸೃಷ್ಷಿಸಿರುವ ಗೊಂದಲಗಳನ್ನು ನಿವಾರಿಸಲು ರ್ಯಾಲಿ ಸಾರ್ವಜನಿಕ ಸಭೆ ಮತ್ತು ಸಂವಾಗಳನ್ನು ನಡೆಸುವಂತೆ ಪಕ್ಷದ ನಾಯಕರಿಗೆ ಸೂಚಿಸಲಾಗಿದೆ

ವಾರಣಾಸಿ ಗೋರಖ್ಪುರ್ ಲಕ್ಕೋ ಮೀರತ್ ಮತ್ತು ಕಾನ್ಸುರ್ಗಳಲ್ಲಿ ಈಗಾಗಲೇ ರ್ನಾಲಿಗಳು ನಡೆದಿವೆ

ಅಮೆರಿಕ ಹಾಂಗ್ಕಾಂಗ್ ಮಕಾವೊ ಮತ್ತು ಮೆಕ್ಸಿಕೋಗಳಲ್ಲೂ ಮಾರಣಾಂತಿಕ ಸೋಂಕು ಪ್ರಕರಣಗಳು ವರದಿಯಾಗಿವೆ ಚೀನಾದ ವುಹಾನ್ ಪಟ್ಟಣದಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ತಾತ್ನಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಪಟ್ಟಣದಲ್ಲಿ ನೆಲೆಸಿರುವವರು ಹೊರಗೆ ಸಂಚರಿಸದಂತೆ ಸೂಚಿಸಲಾಗಿದೆ ವುಹಾನ್ನ ಹುಬೆ ಪ್ರಾಂತ್ಯದಲ್ಲಿ ಈವರೆಗೆ ಸಂಭವಿಸಿರುವ ಬಹುತೇಕ ಸಾವುಗಳು ವರದಿಯಾಗಿವೆ ಈ ಸೋಂಕು ಹಿಂದೆ ಮಾನವರಲ್ಲಿ ಕಂಡುಬಂದಿರಲಿಲ್ಲ ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಸಮಿತಿ ಹೊಸ ಸೋಂಕಿನ ಕುರಿತು ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ಇನ್ನೂ ಘೋಷಿಸಿಲ್ಲ ಎಂದು ಹೇಳಿದೆ

ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದಾನ್ ಈವರೆಗೆ ಈ ತಪಾಸಣೆ ಪ್ರಯತ್ನಗಳಲ್ಲಿ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ ಸರ್ಕಾರ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಚೀನಾದಿಂದ ಆಗಮಿಸುವ ಪ್ರಯಾಣಿಕರು ಸಮೀಪದ ಸಾರ್ವಜನಿಕ ಆರೋಗ್ಯ ಕೇಂದ್ರಕ್ನೆ ಭೇಟಿ ನೀಡಿ ತಪಾಸಣೆಗೆ ಒಳಗಾಗುವಂತೆ ಮನವಿ ಮಾಡಲಾಗಿದೆ ಎಂದು ಸುದಾನ್ ತಿಳಿಸಿದ್ದಾರೆ

ಕೊಲೆ ಯತ್ನ ಮತ್ತು ದರೋಡೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಇಜಾಜ್ನನ್ನು ನಿನ್ನೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟೇಟ್ ನ್ಯಾಯಾಲಯದ ಎದುರು ಹಾಜರುಪಡಿಸಲಾಯಿತು

ಕೊಲ್ಕತಾದಲ್ಲಿ ರಾಜ್ಯಪಾಲ ಜಗದೀಪ್ ಧನ್ನರ್ ಅವರು ನೇತಾಜಿ ಪ್ರತಿಮೆಗೆ ಪುಷ್ವನಮನ ಸಲ್ಲಿಸುವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಧ್ಯಾಹ್ನ ಡಾರ್ಜಲಿಂಗ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನೇತಾಜಿ ಅವರಿಗೆ ನಮನ ಸಲ್ಲಿಸಲಿದ್ದಾರೆ

ಎರಡನೇ ಸುತ್ತಿನ ಪಂದ್ಯದಲ್ಲಿ ಸ್ತಳೀಯ ಫೆವರಿಟ್ ಆಟಗಾರ್ತಿ ಸ್ವೇಡಾ ಅಸೆನೋವಾ ಪಂದ್ಯದ ಹೊರನಡೆದ ಹಿನ್ನೆಲೆಯಲ್ಲಿ ಭಾರತದ ಜರೀನ್ ಅವರನ್ನು ವಿಜಯಿ ಎಂದು ಘೋಷಿಸಲಾಯಿತು ಅಸೆನೋವಾ ಹಿಂದೆ ಇದೇ ಟೂರ್ನಿಯಲ್ಲಿ ಚಿನ್ನದ ಪದಕ ಜಯಿಸಿದ್ದರು

ಜಿ